ಬಳಕ ಮಾತನಾಡಿದ ಅವರು ದೇಶದ ನ್ವಾಯಾಂಗ ವ್ಯವಸ್ಥೆಗೆ ಕರ್ನಾಟಕ ರಾಜ್ಯ ಅಪಾರ ಕೊಡುಗೆ ನೀಡಿದೆ ಈ ರಾಜ್ಯದಿಂದ ಹಲವು ಪ್ರಮುಖ ನ್ಯಾಯಾಧೀಶರು ಹೊರಹೊಮ್ಬಿದ್ದಾರೆ ಹಲವು ಮಹತ್ವದ ತೀರ್ಮಗಳು ಕೂಡ ಕರ್ನಾಟಕ ನ್ನಾಯಾಂಗದಿಂದ ಬಂದಿದೆ ಎಂದರು ಸಂವಿಧಾನದ ಆಶಯಗಳನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯಾಲಯಗಳು ತೀರ್ಮ ನೀಡುತ್ತವೆ ಗುಣಮಟ್ಟದ ನ್ಯಾಯದಾನ ಮಾಡಬೇಕಾದರೆ ನ್ನಾಯಾಧೀಶರಿಗೆ ಅತ್ಯುತ್ತಮ ನ್ನಾಯಾಂಗ ಶಿಕ್ಷಣ ವೃತ್ತಿ ಕೌಶಲ್ಯತೆ ಅತ್ಯಗತ್ತ ಕರ್ತವ್ಯ ನಿರ್ವಹಣೆಯಲ್ಲಿ ವೃತ್ತಿಪರತೆ ಇರಬೇಕಾದರೆ ಅವರಿಗೆ ಶಿಕ್ಷಣ ಪ್ರಸ್ತುತ ಸಮಾಜದ ಸ್ವಿತಿಗತಿ ಸಾಮಾಜಿಕ ಆರ್ಥಿಕ ಮ್ಯವಸ್ಥೆಯ ಬಗ್ಗೆಯೂ ಮಾಹಿತಿ ಅಗತ್ನವಿದೆ ಎಂದರು ಕರ್ನಾಟಕ ಹೈಕೋರ್ಟ್ನ ಅಭಯ್ ಶ್ರೀನಿವಾಸ್ ಓಕಾ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ನ್ನಾಯಾಂಗ ವಿತರಣಾ ವ್ಯವಸ್ಥೆ ಅತ್ಸುತ್ತಮವಾಗಿದ್ದು ರಾಜ್ಯ ಸರ್ಕಾರ ಕೂಡ ನ್ನಾಯಾಂಗಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದೆ ಎಂದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾತನಾಡಿ ರಾಜ್ಯದಲ್ಲಿ ನ್ಯಾಯದಾನ ಸುಧಾರಣೆಗೆ ರಾಜ್ಯ ಸರ್ಕಾರ ಸಂಪೂರ್ಣ ಬದ್ದವಾಗಿದೆ ರಾಜ್ಯದಲ್ಲಿ ಹೆಚ್ಚಿನ ನ್ಯಾಯಾಧೀಶರ ನೇಮಕವಾಗಿದ್ದು ಇದರಿಂದ ನ್ಯಾಯದಾನ ಪ್ರಕ್ರಿಯೆ ಇನ್ನಷ್ಟು ಚುರುಕುಗೊಳ್ಳಲಿದೆ ನ್ಯಾಯಾಲಯಗಳ ಕಂಪ್ಯೂಟರೀಕರಣದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ದೇಶದಲ್ಲೇ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು

ಬೋಬ್ಡೆ ಅವರು ಕ್ರೆಸೆಂಟ್ ರಸ್ತೆಯಲ್ಲಿರುವ ಕರ್ನಾಟಕ ನ್ಲಾಯಾಂಗ ಅಕಾಡಮಿಯ ಹೊಸ ಕಟ್ಟಡದ ಒಂದನೇ ಹಂತವನ್ನು ಉದ್ವಾಟಿಸಿದರು ಮುಖ್ಣಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ನೂತನ ಸಭಾಂಗಣವನ್ನು ಲೋಕಾರ್ಪಣೆ ಮಾಡಿದರು

ಚಿದಾನಂದ ಮೂರ್ತಿ ಇಂದು ಬೆಳಗ್ಗೆ ಬೆಂಗಳೂರಿನ ಬಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ

ಬೆಂಗಳೂರಿನ ಹಂಪಿನಗರದಲ್ಲಿರುವ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಷೆ ಇಡಲಾಗಿದೆ ಕನ್ನಡ ಭಾಷೆ ಮತ್ತು ಕರ್ನಾಟಕ ಇತಿಹಾಸದ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅನನ್ನ ಐತಿಹಾಸಿಕ ಹಂಪಿಯ ಸ್ನಾರಕಗಳನ್ನು ಉಳಿಸಲು ಹಾಗೂ ಕನ್ನಡ ಭಾಷೆಗೆ ಶಾಸ್ತೀಯ ಸ್ಥಾನ ಗಳಿಸಲು ಚಿದಾನಂದಮೂರ್ತಿ ನಿರಂತರ ಹೋರಾಟ ಮಾಡಿದ್ದರು ಕನ್ನಡ ಸಂಶೋಧನಾ ಕ್ಷೇತ್ರದಲ್ಲಿ ಅಪಾರ ಕೆಲಸ ಮಾಡಿ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ ಸಾಹಿತ್ಯ ಕ್ಷೇತ್ರಗಳಲ್ಲಿನ ಸಾಧನೆಗಾಗಿ ರಾಜ್ಯೋತ್ಲವ ಪ್ರಶಸ್ತಿ ಪಂಪ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅಲ್ಲದೇ ಅವರ ಹೊಸತು ಹೊಸತು ಕೈತಿಗೆ ಕೇಂದ್ರ ಸಾಹಿತ್ಯ ಅಕಾಡಮಿ ಪ್ರಶಸ್ತಿ ಲಭಿಸಿತ್ತು ನಾಳೆಬೆಳಗ್ಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚಿದಾನಂದಮೂರ್ತಿಯವರ ಪಾರ್ಥಿವ ಶರೀರದ ಅಂತ್ಮಕ್ರಿಯೆ ನಡೆಯಲಿದೆ ಚಿದಾನಂದ ಮೂರ್ತಿಯವರ ನಿಧನಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಣರು ಸಂತಾಪ ಸೂಚಿಸಿದ್ದಾರೆ ಕನ್ನಡಕ್ಕೆ ಮಿಡಿಯುತ್ತಿದ್ದ ಲೇಖಕ ಸಂಶೋಧಕ ಚಿಂತಕ ಹಾಗೂ ಇತಿಹಾಸಕಾರಾಗಿದ್ದ ಚಿದಾನಂದ ಮೂರ್ತಿ ಇನ್ನಿಲ್ಲದ ವಿಷಯ ನೋವಿನ ಸಂಗತಿ ಪಂಪಿಯ ಸ್ಥಾರಕಗಳನ್ನು ಉಳಿಸುವಲ್ಲಿ ಹಾಗೂ ಕನ್ನಡ ಭಾಷೆಗೆ ಶಾಸ್ತೀಯ ಸ್ಥಾನಮಾನ ಸಿಗುವಲ್ಲಿ ಅವರ ಪ್ರಯತ್ನ ಚಿರಸ್ತರಣೀಯ ಎಂದು ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸಚಿವ ಡಿ

ಸದಾನಂದ ಗೌಡ ಉಪ ಮುಖ್ಯಮಂತ್ರಿಗಳಾದ ಡಾ

ಅಶ್ವಥನಾರಾಯಣ ಗೋವಿಂದ ಕಾರಜೋಳ ಸಚಿವರಾದ ಕೆ

ಈಶ್ವರಪ್ಪ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಸೇರಿದಂತೆ ಅನೇಕ ಗಣ್ಣರು ಸಚಿವ ಸಂಪುಟದ ಸದಸ್ದರು ಸಾಹಿತಿಗಳು ಚಿದಾನಂದಮೂರ್ತಿಯವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ

ಈ ಕುಸ್ತಿಗೆ ಪ್ರಾಚೀನತೆ ಜೊತೆಗೆ ಆಧುನಿಕ ಸ್ವರ್ಶ ನೀಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಪ್ರೊ ಕಬಡ್ಡಿ ಮಾದರಿಯಲ್ಲಿ ರಾಜ್ಯ ಮತ್ತು ರಾಷ್ಟಮಟ್ಟದಲ್ಲಿ ಜನಮನ ಗೆಲ್ಲಲು ಸಾಧ್ಯವಾಗುತ್ತದೆ ಎಂದು ಪ್ರವಾಸೋದ್ಯಮ ಸಚಿವ ಸಿ

ರವಿ ಹೇಳಿದ್ದಾರೆ ಅವರು ಇಂದು ಹಂಪಿ ಉತ್ಸವದ ನಿಮಿತ್ತ ಹೊಸಪೇಟೆ ತಾಲೂಕಿನ ಮಲಪನಗುಡಿ ಮೈದಾನದಲ್ಲಿ ಏರ್ಪಡಿಸಿದ್ದ ಕುಸ್ತಿ ಸ್ಪರ್ಧೆ ಕಲ್ಲು ಗುಂಡೆತ್ತುವ ಮತ್ತು ಬಂಡಿಗಾಲಿ ಜೋಡಿಸಿ ಬಿಡಿಸುವ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು ವಿಜಯನಗರ ಸಂಸ್ಥಾನದಲ್ಲಿ ಕುಸ್ತಿ ಸ್ಪರ್ಧೆ ಪ್ರಮುಖವಾಗಿತ್ತು ಸ್ಪತಃ ಶ್ರೀಕೃಷ್ಷದೇವರಾಯರೇ ಕುಸ್ತಿಪಟು ಆಗಿದ್ದರು ಇಂದು ಅಳಿವಿನಂಚಿನಲ್ಲಿರುವ ಈ ಕ್ರೀಡೆಗೆ ಹಂಪಿ ಉತ್ತವದಲ್ಲಿ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟಮಟ್ಟದ ಕುಸ್ತಿ ಸ್ಪರ್ಧಾಳುಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದರು

ಎಸ್ ಯಡಿಯೂರಪ್ಪ ಇಂದು ವಿಧಾನಸೌಧ ಆವರಣದಲ್ಲಿರುವ ಅವರ ಪುತ್ವಳಿಯ ಬಳಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಮುಖ್ಯಮಂತ್ರಿ ಟ್ನೀಟ್ ಮಾಡಿ ಮೇರು ವ್ಯಕ್ಷಿತ್ತದ ನಾಯಕ ಕಪ್ಪದ ಸನ್ನಿವೇಶದಲ್ಲಿ ದೇಶ ಎದೆ ಉಭ್ಯಸಿ ನಿಲ್ಲುವಂತೆ ಮಾಡಿದ ಅಪ್ರತಿಮ ಮುತ್ಲದ್ದಿ ಲಾಲ್ ಬಹದ್ದೂರ್ ಶಾಸ್ತಿಯವರ ಪುಣ್ಣಸ್ಥರಣೆ ಇಂದು ಎಂದು ಸ್ಪರಿಸಿದ್ದಾರೆ